ಪಾಕಿಸ್ನಾನದಲ್ಲಿ ಸಂಸತ್ ಹಾಗೂ ಪ್ರಾಂತೀಯ ಅಸೆಂಬ್ಲಿಗಳ ಚುನಾವಣೆಗೆ ಮತದಾನ ಪ್ರಗತಿಯಲ್ಲಿ

ಹೇಳಿಕೆ

ಪ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ಉಗಾಂಡ ಸಂಸತ್ತನ್ನು ಉದ್ಲೇತಿಸಿ ಭಾಷಣ ಮಾಡಲಿದ್ದಾರೆ

ನಿನ್ನೆ ಪ್ರಧಾನಮಂತ್ರಿಗಳು ಉಗಾಂಡದ ರಾಜಧಾನಿ ಕಂಪಾಲದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇತಿಸಿ ಮಾತನಾಡಿ ಭಾರತ ಈಗ ಜಾಗತಿಕ ಬ್ಲಹತ್ ಉತ್ಪಾದಕ ಮತ್ತು ನವೋದ್ಯಮಗಳ ಜಾಲವಾಗಿ ಹೊರಹೊಮ್ನಿದೆ ಎಂದು ಬಣ್ಣೆಸಿದರು ಉಗಾಂಡ ಮತ್ತು ಆಫ್ರಿಕಾದ ಇತರ ರಾಷ್ಲಗಕೊಂದಿಗೆ ಭಾರತದ ಸ್ನೇಹ ಸಂಬಂಧಗಳನ್ನು ಕೊಂಡಾಡಿದ ಪ್ರಧಾನಮಂತ್ರಿಗಳು ನೈಸರ್ಗಿಕ ಸಂಪನ್ನೂಲ ಸಿರಿವಂತ ಖಂಡವಾದ ಆಫ್ಟಿಕಾದ ದೇಶಗಳು ಈಗ ತಮ್ಮ ಸರ್ಕಾರದ ವಿದೇಶ ನೀತಿಗಳಲ್ಲಿ ಪ್ರಮುಖ ಸ್ನಾನ ಪಡೆದುಕೊಂಡಿವೆ ಎಂದರು

ಅವರು ನಿನ್ನೆ ಉಗಾಂಡದ ರಾಷ್ಲಾಧ್ಯಕ್ಷರೊಂದಿಗೆ ರಾಜಧಾನಿ ಕಂಪಾಲದಲ್ಲಿ ನಿಯೋಗಮಟ್ಟದ ಮಾತುಕತೆ ನಡೆಸಿದರು ಜಮ್ನು ಮತ್ತು ಕಾಶ್ನೀರದ ಅನಂತನಾಗ್ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಭದ್ರತಾ ಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಲಷ್ಕರ್ ಎ ತಯ್ಲಾ ಗುಂಪಿನ ಇಬ್ಲರು ಉಗ್ರರನ್ನು ಹತ್ಲೆಮಾಡಲಾಗಿದೆ ನಿನ್ನೆ ತಡರಾತ್ರಿ ಲಾಲ್ ಚೌಕ್ ಪ್ರದೇಶದ ಕೋತ್ವಾಲಿ ಗಲ್ಲಿಯಲ್ಲಿ ಉಗ್ರರ ಇರುವಿಕೆಯ ಸುಳವು ದೊರೆತ ಹಿನ್ನೆಲೆಯಲ್ಲಿ ಆ ಪ್ರದೇಶವನ್ನು ಸುತ್ತುವರೆದು ಸೇನಾಪಡೆಗಳು ರಾಜ್ಯ ಹೊಲೀಸ್ನ ವಿಶೇಷ ಕಾರ್ಯಾಚರಣೆ ಪಡೆ ಹಾಗೂ ಕೇಂದ್ರೀಯ ಮೀಸಲು ಹೊಲೀಸ್ಪಡೆ ನಡೆಸಿದ ಜಂಟಿ ಕಾರ್ಯಾಚರಣೆಯ ವೇಳೆ ಉಗ್ರರನ್ನು ಕೊಂದು ಹಾಕಲಾಗಿದೆ ಎಂದು ಭದ್ರತಾಪಡೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ

ರೆಫೆಲ್ ಒಪ್ಪಂದ ಕುರಿತಂತೆ ಲೋಕಸಭೆಯನ್ನು ದಾರಿತಪ್ಪಿಸುತ್ತಿದ್ದಾರೆಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹಾಗೂ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ದ ಪಕ್ಕುಚ್ಚುತಿ ನಿರ್ಣಯ ಮಂಡಿಸಿರುವುದಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಸಂಸದೀಯ ವ್ಯವಹಾರಗಳ ಸಚಿವ ಟೀಕಿಸಿದ್ದಾರೆ ಸಂಸತ್ನ ಹೊರಗೆ ಸುಧಿಗಾರರೊಂದಿಗೆ ಮಾತನಾಡಿದ್ ಅವರು ಪಕ್ಷಚ್ಚುತಿ ಗೊತ್ಸುವಳಿಯ ಮಂಡನೆ ಸಂಸದೀಯ ನಿಯಮಗಳು ನಡಾವಳಿ ಮತ್ತು ವಿವೇಚನೆಯಿಂದ ಮಂಡಿಸಬೇಕಾಗಿದೆ ಹಕ್ಕುಚ್ಚುತಿ ನಿರ್ಣಯ ಮಂಡನೆಯಿಂದ ಕಾಂಗ್ರೆಸ್ ಪೇಚೆಗೆ ಸಿಲುಕಲಿದ್ದು ಆ ಪಕ್ಷದ ನಾಯಕರ ಉದ್ದೇಶ ಮತ್ತೊಮ್ನೆ ಬಯಲಾಗಲಿದೆ ಎಂದು ಅವರು ಹೇಳಿದ್ದಾರೆ ಪ್ರತಿಪಕ್ಷಗಳ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ರಾಮಲ್ಗಾಂಧಿ ಅವರನ್ನು ಬಿಂಬಿಸಿದ ದಿನವೇ ಪ್ರತಿಪಕ್ಷಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಎಂದು ಸಚಿವ ಅನಂತ ಕುಮಾರ್ ಹೇಳಿದ್ದಾರೆ ಆಂಧ್ರಪ್ರದೇಶ ರಾಜ್ಯಕ್ಷೆ ವಿಶೇಷ ವರ್ಗದ ಸ್ಥಾನಮಾನಕ್ಕಾಗಿ ಆಗ್ರಹಪಡಿಸಿ ತೆಲುಗುದೇಸಂ ಪಕ್ಷದ ಸಂಸದರು ಇಂದು ಬೆಳಗ್ಗೆ ಸಂಸತ್ ಭವನದ ಆವರಣದಲ್ಲಿರುವ ಮಹಾತ್ಸಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆ ನಡೆಸಿದರು ತಮ್ಮ ರಾಜ್ಯಕ್ಷೆ ವಿಶೇಷ ರಾಜ್ಯದ ಸ್ಥಾನಮಾನಕ್ಕಾಗಿ ಒತ್ತಾಯಿಸುವ ಫೋಷಣಾ ಫಲಕಗಳನ್ನು ಸಂಸದರು ಪ್ರದರ್ಶಿಸಿದರು ಉತ್ತರಾಖಂಡದ ಗುಂಜಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ಕೈಲಾಸ ಮಾನಸ ಸರೋವರ ಯಾತ್ರಿಕರನ್ನು ಸ್ಥಳಾಂತರ ಮಾಡಿ ಹೆಲಿಕಾಪ್ಟರ್ ಮೂಲಕ ಪಿತೊರಫರ್ಗೆ ಸುರಕ್ಷಿತವಾಗಿ ಕರೆತರಲಾಗಿದೆ ಎಂದು ವಿದೇತಾಂಗ ವ್ಯವಹಾರಗಳ ಖಾತೆ ಸಚಿವೆ ಸುಷ್ನಾ ಸ್ವರಾಜ್ ತಿಳಿಸಿದ್ದಾರೆ

ಅವರ ಸುರಕ್ಷತೆಯನ್ನು ಐಟಿಬಿಪಿ ಮತ್ತು ಕುಮಾವೋನ್ ವಿಕಾಸ್ ಮಂಡಲ್ ನೋಡಿಕೊಂಡಿದ್ದವು ಎಂದು ಸಚಿವೆ ತಿಳಿಸಿದ್ದಾರೆ ಕೈಲಾಸ ಮಾನಸ ಸರೋವರ ಯಾತ್ರೆ ಮುಗಿಸಿಕೊಂಡು ಬರುತ್ತಿದ್ದ ಯಾತ್ರಿಕರು ಈ ತಿಂಗಳ ಆರಂಭದಲ್ಲಿ ನೇಪಾಳದ ಪರ್ವತ ಪ್ರದೇಶದಲ್ಲಿ ಪ್ರತಿಕೂಲ ಪವಾಮಾನದಿಂದಾಗಿ ಸಿಲುಕಿಹಾಕಿಕೊಂಡಿದ್ದರು ನಂತರ ಅವರನ್ನು ಹೆಲಿಕಾಪ್ಲರ್ ಮತ್ತು ವಿಮಾನದಿಂದ ಸುರಕ್ಷಿತ ಪ್ರದೇಶಗಳಿಗೆ ಸ್ಲಳಾಂತರಿಸಲಾಗಿತ್ತು ಪಾಕಿಸ್ತಾನದಲ್ಲಿ ಇಂದು ಸಾರ್ವತ್ರಿಕ ಚುನಾವಣೆಯ ಮತದಾನ ನಡೆಯಲಿದೆ

ಪಿಎಂಎಲ್ ಎನ್ ಪಕ್ಷದ ಶಪಬಾಜ್ ಶರೀಫ್ ಪಾಕಿಸ್ತಾನ ಟೆಟ್ರೀಕ್ ಇ ಇನ್ಲಾಫ್ ಪಕ್ಷದ ಮಾಜಿ ಕ್ರಿಟಗ ಇಮ್ರಾನ್ ಖಾನ್ ಮತ್ತು ಪಾಕಿಸ್ತಾನ ಪೀಪಲ್ಪ್ ಪಾರ್ಟಿಯ ಬಿಲಾವಲ್ ಭುಟ್ಲೋ ನಡುವೆ ಪಣಾಪಣಿ ಏರ್ಪಟ್ಲದೆ

ಇಮ್ತಾನ್ ಖಾನ್ ಅವರ ಮೇಲಿನ ವಿವಾದಗಳು ಪಾಕಿಸ್ತಾನದ ಮಾಜಿ ಪ್ರಧಾನಿ ಆದ ಪಿ ಎಂ ಎಲ್ ನಾಯಕ ನವಾಜ್ ಷರೀಫ್ ಭ್ರಷ್ಲಾಚಾರದ ಆರೋಪದ ಮೇಲೆ ಜೈಲು ಸೇರಿದ್ಲು ಮತದಾನದಲ್ಲಿ ಉಗ್ರರ ಗುಂಪುಗಳು ಭಾಗವಹಿಸುತ್ತಿರುವ ಕುರಿತು ಎದ್ಗಿರುವ ವಿವಾದಗಳ ನಡುವೆ ಇಂದು ಮತದಾನ ನಡೆಯುತ್ತಿದೆ ಪಾಕಿಸ್ಸಾನದಲ್ಲಿನ ಪರಿಸ್ತಿತಿಯನ್ನು ಹತ್ತಿರದಿಂದ ಗಮನಿಸುತ್ತಿರುವುದಾಗಿ ಅಮೆರಿಕಾ ಹೇಳಿದೆ ಅಲ್ಲಿ ಮುಕ್ತ ಪಾರದಶಕ ನಿಖರ ಹಾಗೂ ನ್ಯಾಯಸಮ್ನತ ಚುನಾವಣೆಗೆ ಬೆಂಬಲ ನೀಡುವುದಾಗಿ ಅಮೆರಿಕಾ ಸರ್ಕಾರದ ವಕ್ಗಾರರು ತಿಳಿಸಿದ್ಗಾರೆ ಸಮಾಜದಲ್ಲಿ ಶಾಂತಿ ಮತ್ತು ಕಾನೂನು ಸುವ್ಲವಸ್ಥೆ ಇರಲು ಜನರು ತಾವಾಗಿಯೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಶಾಂತಿ ಪರಡುವ ಸುದ್ಲಿಗಳನ್ನು ಪರಿತೀಲನೆ ನಡೆಸಬೇಕಾದ ಅಗತ್ತವಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ನಾಯಮೂರ್ತಿ ದೀಪಕ್ ಮಿಶ್ರಾ ಹೇಳಿದ್ದಾರೆ

ದೆಹಲಿಯಲ್ಲಿ ಅಂತಾರಾಷ್ಷೀಯ ಕಾನೂನು ಸಂಸ್ಥೆ ಐಎಲ್ಎ ಆಯೋಜಿಸಿದ್ದ ಸಮಾರಂಭದಲ್ಲಿ ಮಾತನಾಡಿದ ಅವರು ಸುದ್ದಿ ಹಾಗೂ ಮಾಹಿತಿಗಳಿಗೆ ಸ್ವಂದಿಸುವೆ ಮುನ್ನ ಅವುಗಳನ್ನು ಜವಾಬ್ದಾರಿಯುತವಾಗಿ ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ ಮಹಾರಾಷ್ಷದಲ್ಲಿ ಮರಾಠ ಸಮುದಾಯ ಕರೆ ನೀಡಿರುವ ಬಂದ್ನಿಂದಾಗಿ ಇಂದು ಮುಂಬ್ಲೆ ಥಾಣೆ ಪುಣೆ ಮತ್ತಿತರ ಕಡೆ ಪ್ರತಿಭಟನೆ ರ್ನಾಲಿಗಳು ನಡೆದು ಪ್ರಮುಖ ಹೆದ್ದಾರಿಗಳಲ್ಲಿ ವಾಹನ ಸಂಚಾರ ಸ್ನಗಿತಗೊಂಡಿದೆ ಸರ್ಕಾರಿ ಹುದ್ಗೆಗಳಲ್ಲಿ ಸಮುದಾಯಕ್ಕೆ ಮೀಸಲಾತಿ ಒದಗಿಸುವಂತೆ ಒತ್ತಾಯಿಸಿ ಬಂದ್ಗೆ ಕರೆ ನೀಡಲಾಗಿದೆ ಮುಂದ್ನೆ ಸಮೀಪದ ಥಾಣೆ ಜಿಲ್ಲೆಯ ಈಸ್ಲನ್ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಸಂಪೂರ್ಣ ಸ್ವಗಿತಗೊಂಡಿದೆ ಮುಂಬೈನಲ್ಲಿ ಸಬರ್ಬನ್ ರೈಲು ಸೇವೆ ಬಹುತೇಕ ಸಾಮಾನ್ಲವಾಗಿತ್ತು

ಯಾವುದೇ ಅಹಿತಕರ ಫಟನೆ ನಡೆಯದಂತೆ ಮುಂದೈನ ಅನೇಕ ಕಡೆ ಹೆಚ್ಚುವರಿ ಪಡೆಗಳನ್ನು ನಿಯೋಜಿಸಲಾಗಿದೆ

ಮುಖ್ಯ ನ್ನಾಯಾಧೀಶರಾದ ನ್ನಾಯಮೂರ್ತಿ ದೀಪಕ್ಮಿಶ್ರಾ ನೇತೃತ್ವದ ನ್ನಾಯಪೀಠದ ಎದುರು ಈ ವಿಚಾರ ಇಂದು ಪ್ರಸ್ತಾಪವಾಯಿತು ಈ ಕುರಿತಂತೆ ಸೂಕ್ತ ನ್ಯಾಯಪೀಠವೊಂದಕ್ಕೆ ಪ್ರಕರಣವನ್ನು ಒಪ್ಪಿಸಲು ನ್ಯಾಯಾಲಯದ ನೋಂದಣಿ ಪುಸ್ತಕದಲ್ಲಿ ಸೇರಿಸುವಂತೆ ಮನವಿ ಮಾಡಬೇಕೆಂದು ನ್ತಾಯಪೀಠ ಪರಿಯಾಣ ಸರ್ಕಾರದ ವಕೀಲರಿಗೆ ಸೂಚಿಸಿತು ಇದಕ್ಕೂ ಮುನ್ನ ಸಟ್ಟೆಜ್ ಯಮುನಾ ಸಂಪರ್ಕ ಕಾಲುವೆ ವಿವಾದಕ್ಕೆ ಒಂದು ಸ್ನೇಪರ್ಣ ಪರಿಹಾರ ರೂಪಿಸುವ ಸಾಧ್ಯತೆಗಳನ್ನು ಕಂಡುಕೊಳ್ಳಲು ಸುಪ್ರೀಂಕೋರ್ಟ್ ಕೇಂದ್ರಕ್ಷೆ ಸೂಚಿಸಿತ್ತು ಈ ತಿಂಗಳ ಮೊದಲಲ್ಲಿ ಇದೇ ವಿಚಾರದ ಬಗ್ಗೆ ತನ್ನ ಪೂರ್ವ ಆದೇಶಗಳನ್ನು ಗೌರವಿಸುವುದು ಮತ್ತು ಜಾರಿಗೆ ತರುವುದು ಪಂಜಾಜ್ ಮತ್ತು ಪರಿಯಾಣ ಸರ್ಕಾರಗಳ ಕರ್ತವ್ವವೆಂದು ಸಹ ನ್ನಾಯಾಲಯ ತಾಕೀತು ಮಾಡಿತು

ಮತ್ತು ತಮ್ಮ ಭೂ ಪ್ರದೇಶಗಳಲ್ಲಿ ಕಾಲುವೆಗಳನ್ನು ಎರಡೂ ರಾಜ್ಯಗಳು ನಿರ್ಮಿಸಿಕೊಂಡಿದ್ದವು ಅದರಂತೆ ಪರಿಯಾಣ ನ್ನಾಯಾಲಯದ ಆದೇಶವನ್ನು ಪಾಲಿಸಿದ್ದರೂ ಪಂಜಾಬ್ ಅರ್ಧದಲ್ಲೇ ಕಾಲುವೆ ನಿರ್ಮಾಣವನ್ನು ನಿಲ್ಲಿಸಿದ ನಂತರ ನೀರು ಪಂಚಿಕೆ ಪ್ರಮಾಣದಲ್ಲಿ ವ್ಯತ್ಯವಾಗಿ ವಿವಾದ ಸೃಷ್ಟಿಯಾಗಿತ್ತು ಇರಾನ್ನ ಅಣ್ಣಸ್ತ ಕಾರ್ಯಕ್ರಮ ಕುರಿತಂತೆ ಆ ದೇಶದೊಂದಿಗೆ ಅರ್ಥಪೂರ್ಣ ಮಾತುಕತೆ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಕನ್ಸಾಸ್ನಲ್ಲಿ ಕಳೆದ ರಾತ್ರಿ ವಿದೇಶಗಳಲ್ಲಿ ನಡೆದ ಯುದ್ದಗಳಲ್ಲಿ ಪಾಲ್ಗೊಂಡಿದ್ದ ಯೋಧರ ರಾಷ್ಲೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು ಇರಾನ್ನ ಅಣ್ಣಸ್ತ ಕಾರ್ಯಕ್ರಮ ಕುರಿತಂತೆ ಇಂದಿನ ಒಬಾಮಾ ಆಡಳಿತ ತೆಗೆದುಕೊಂಡ ಕ್ರಮಕ್ಕಿಂತ ಭಿನ್ನವಾಗಿ ಉತ್ತಮ ರೀತಿಯಲ್ಲಿ ಮಾತುಕತೆ ನಡೆಸಲಾಗುವುದು ಎಂದು ಅವರು ಹೇಳದ್ದಾರೆ ಅಣ್ಣಸ್ತ ಕಾರ್ಯಕ್ರಮ ಅಮೆರಿಕಕ್ಕೆ ಬೆದರಿಕೆಯಾದರೆ ಇರಾನ್ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಟ್ರಂಪ್ ಅವರು ಇರಾನ್ ಅಧ್ಯಕ್ಷರಿಗೆ ಟ್ನೀಟ್ಮಾಡಿದ ಬೆನ್ನಲ್ಲೇ ಈ ಹೇಳಿಕೆ ಹೊರಬಿದ್ದಿದೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಎರಡು ದಿನಗಳ ಛತ್ತೀಸ್ಗಡ ಭೇಟಿಗಾಗಿ ಇಂದು ಬೆಳಗ್ಗೆ ಬಸ್ತರ್ ವಿಭಾಗೀಯ ಕೇಂದ್ರವಾದ ಜಗದಾಲ್ ಪುರ್ ತಲುಪಿದ್ದಾರೆ ನಕ್ಸಲ್ ಪೀಡಿತ ಜಗದಾಲ್ಪುರ್ ಹಾಗೂ ದಂತೆವಾಡ ಜಿಲ್ಲೆಯ ಹೀರನರ್ ಆತಂರಿಕ ಕೃಷಿ ವ್ಯವಸ್ಥೆ ಕೇಂದ್ರದಲ್ಲಿ ರೈತರು ಮತ್ತು ಮಹಿಳಾ ಸ್ನಸಹಾಯ ಗುಂಪುಗಳ ಜೊತೆಗೆ ರಾಷ್ಟಪತಿ ಸಂವಾದ ನಡೆಸಲಿದ್ದಾರೆ ಹೀರನರ್ನಲ್ಲಿ ರಾಷ್ಷಪತಿ ವನವಾಸಿ ಕಲ್ಯಾಣ ಆಶ್ರಮ ಮಕ್ಕಳೊಂದಿಗೆ ಮಾತುಕತೆ ನಡೆಸಿ ನಂತರ ಜವಂಗದಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ಶಿಕ್ಷಣ ನಗರಕ್ಷೆ ಭೇಟಿ ನೀಡಲಿದ್ದಾರೆ